ದುಷ್ಪಶಕ್ತಿಯ ವಿರುದ್ದ ಶಕ್ತಿಯ ವಿಜಯದ ದ್ಯೋತಕವಾಗಿ ಮನೆ ಮಂದಿರ ಮತ್ತು ಇತರ ಸಾರ್ವಜನಿಕ ಸ್ಥಳಗಳನ್ನು ದೀಪಗಳಿಂದ ಬೆಳಗುವ ಮೂಲಕ ಈ ಹಬ್ಬವನ್ನು ಆಚರಿಸುವುದು ವಾಡಿಕೆ

ಬೆಳಗಿನಿಂದಲೇ ದೇವಾಲಯಗಳಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ನಡೆಯುತ್ತಿವೆ ಇಂದು ಅಂಗಡಿ ಮುಂಗಟ್ಟುಗಳಿಗೆ ವಾಹನಗಳಿಗೆ ಪೂಜೆ ಮಾಡುವ ಸಂಪ್ರದಾಯ ಕೂಡ ಕೆಲವೆಡೆ ಇದೆ ಜೈನ ಸಮುದಾಯದವರು ಈ ದಿನವನ್ನು ಹೊಸ ವರ್ಷವನ್ನಾಗಿ ಆಚರಿಸುವ ಪದ್ದತಿ ಕೂಡ ಇದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ಸೇರಿದಂತೆ ರಾಜ್ಯಾದ್ಯಂತ ಲಕ್ಷ್ಮೀ ಪೂಜೆ ನಂತರ ವರ್ತಕರು ಸಿಹಿ ಹಂಚುತ್ತಿರುವ ದೃಶ್ಯ ಸಾಮಾನ್ಯವಾಗಿದೆ ವಾಣಿಜ್ಯ ನಗರಿ ದಾವಣಗೆರೆ ಸೇರಿದಂತೆ ಎಲ್ಲೆಡೆ ಬೆಳಕಿನ ಹಬ್ಬದ ಸಂಭ್ರಮಾಚರಣೆಗೆ ಜನರು ಹಣ್ಣು

ಬಟ್ಟೆ ಸಿಹಿತಿಂಡಿ ಪಟಾಕಿ ಖರೀದಿಯಲ್ಲಿ ತೊಡಗಿದ್ದಾರೆ ಸುಪ್ರೀಂಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಭಾರೀ ಶಬ್ದದ ಪಟಾಕಿ ಸಿಡಿಸಲು ಅವಕಾಶ ಇಲ್ಲದೇ ಇರುವುದು ಅಲ್ಲದೇ ಪಸಿರು ಪಟಾಕಿ ಸಿಡಿಸಲು ಸಮಯದ ನಿರ್ಬಂಧ ಇರುವುದರಿಂದ ಜೊತೆಗೆ ಪಟಾಕಿಯಿಂದಾಗುವ ವಾಯುಮಾಲಿನ್ನ ಹಾಗೂ ಜನ ಜಾನುವಾರುಗಳಿಗೆ ಆಗುವ ತೊಂದರೆ ಬಗ್ಗೆ ಜನತೆಯಲ್ಲಿ ವಿಶೇಷವಾಗಿ ಮಕ್ಕಳಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳು ಸಾಕಷ್ಟು ಪರಿಣಾಮ ಬೀರಿದ್ದು ಈ ಬಾರಿ ಪಟಾಕಿ ವ್ಯಾಪಾರ ಇಳಿಮುಖವಾಗಿರುವುದಾಗಿ ವರದಿಯಾಗಿದೆ

ಈ ಆದೇಶ ಪಾಲನೆಯ ಬಗ್ಗೆ ಕಟ್ಟುನಿಟ್ಟನ ನಿಗಾ ಇಡುವಂತೆ ಪೊಲೀಸ್ ಇಲಾಖೆಗೆ ಸರ್ಕಾರ ಸೂಚನೆ ನೀಡಿದೆ ಸುಪ್ರೀಂ ಕೋರ್ಟ್ ಆದೇಶ ಪಾಲನೆಗೆ ರಾಜ್ಯದ ಎಲ್ಲಾ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿಗಳಿಗೆ ಸೂಕ್ತ ನಿರ್ದೇಶನ ನೀಡಲಾಗಿದೆ ಎಂದು ರಾಜ್ಯ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ತಾಂತ್ರಿಕ ಅಧಿಕಾರಿ ಮಹೇಶ್ ತಿಳಿಸಿದ್ದಾರೆ ರಾಷ್ಟಪತಿ ರಾಮನಾಥ್ ಕೋವಿಂದ ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ದು ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜನತೆಗೆ ದೀಪಾವಳಿ ಶುಭ ಹಾರೈಸಿದ್ದಾರೆ

ದುಷ್ಟಶಕ್ತಿಯ ವಿರುದ್ಧ ತಿಷ್ಟಶಕ್ತಿಯ ವಿಜಯವನ್ನು ಸಾರುವ ದೀಪಾವಳಿ ಭಗವಾನ್ ರಾಮನಲ್ಲಿದ್ದ ತ್ರೇಷ್ಠ ಗುಣಗಳಲ್ಲಿ ವಿಶ್ವಾಸವನ್ನು ಮತ್ತಷ್ಟು ಬಲಗೊಳಿಸುತ್ತದೆ ಎಂದು ಉಪರಾಷ್ಟಪತಿ ತಮ್ಮ ಸಂದೇಶದಲ್ಲಿ ತಿಳಿಸಿದ್ದಾರೆ ಪ್ರಧಾನಮಂತ್ರಿಯವರು ತಮ್ಮ ಟ್ವೀಟ್ ಸಂದೇಶದಲ್ಲಿ ದೀಪಾವಳಿ ಪ್ರತಿಯೊಬ್ಬರ ಬದುಕಿನಲ್ಲಿ ಸಂತಸ ಆರೋಗ್ಯ ಸಮೃದ್ಧಿಯನ್ನು ತರಲಿ ಎಂದಿದ್ದಾರೆ

ಕುಮಾರಸ್ವಾಮಿ ಮತ್ತು ಉಪಮುಖ್ಯಮಂತ್ರಿ ಡಾ

ಪರಮೇಶ್ವರ್ ರಾಜ್ಯದ ಜನತೆಗೆ ಶುಭ ಹಾರೈಸಿ ಪರಸ್ಪರ ಹಬ್ಬದ ಶುಭಾಶಯ ವಿನಿಮಯ ಮಾಡಿಕೊಂಡರು

ಇದಕ್ಕಾಗಿ ಭಾರತ ವಿಶ್ವಸಂಸ್ಥೆಗೆ ಧನ್ಯವಾದ ತಿಳಿಸಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಉತ್ತರಾಖಂಡ್ನ ಅತ್ಯಂತ ದೂರದ ಗಡಿ ಠಾಣೆಯ ಹರ್ಸಿಲ್ನಲ್ಲಿ ಭಾರತೀಯ ಸೇನೆ ಮತ್ತು ಐಟಿಬಿಪಿ ಯೋಧರೊಂದಿಗೆ ಇಂದು ದೀಪಾವಳಿ ಆಚರಿಸಿದರು ಈ ಸಂದರ್ಭದಲ್ಲಿ ಯೋಧರಿಗೆ ಶುಭ ಪಾರೈಸಿದ ಪ್ರಧಾನಮಂತ್ರಿ

ದೀಪಾವಳಿ ಭೀತಿಯನ್ನು ತೊಡೆದು ಪಾಕಿ ಒಳಿತಿನ ಬೆಳಕನ್ನು ಪರಡುವುದು ಎಂದು ಮೋದಿ ಹೇಳಿದ್ದಾರೆ ಯೋಧರು ತಮ್ಮ ಶಿಸ್ತು ಬದ್ಧತೆಗಳ ಮೂಲಕ ಜನತೆಯಲ್ಲಿ ಸುರಕ್ಷತೆ ಮತ್ತು ಭದ್ರತೆಯ ಮನೋಭಾವ ಮೂಡಿಸುತ್ತಾರೆ ಎಂದು ಪ್ರಧಾನಮಂತ್ರಿ ಹೇಳಿದರು ಭಾರತ್ ಸೈಟ್ಸ್ ಮತ್ತು ಗೈಡ್ಸ್ ಧ್ವಜ ದಿನಾಚರಣೆ ಪ್ರಯುಕ್ತ ಧ್ವಜ ಚೀಟಿಯನ್ನು ಉಪಮುಖ್ಯಮಂತ್ರಿ ಡಾ

ಇತ್ತೀಚೆಗೆ ವಿಚಕ್ಷಣ ಜಾಗೃತಿ ಸಪ್ತಾಹದ ಅಂಗವಾಗಿ ನವದೆಹಲಿಯಲ್ಲಿ ನಡೆದ ಸಮಾರಂಭದಲ್ಲಿ ರಾಷ್ಟಪತಿ ರಾಮ್ನಾಥ್ ಕೋವಿಂದ್ ಪ್ರಶಸ್ತಿ ಪ್ರದಾನ ಮಾಡಿದರು

ಹೆಚ್ಚನ ವಿವರಗಳನ್ನು ಕೆಎಮ್ಡಿಸಿ ಡಾಟ್ ಕರ್ನಾಟಕ ಡಾಟ್ ಜಿಓವಿ ಡಾಟ್ ಇನ್ ಅಥವಾ ಡಬ್ಲ್ಯು ಡಬ್ಲ್ಯು ಡಬ್ಲ್ಯು ಡಾಟ್ ಕೆಎಮ್ಡಿಸಿ ಡಾಟ್ ಕೆ ಎ ಆರ್ ಡಾಟ್ ಎನ್ಐಸಿ ಡಾಟ್ ಇಎನ್ ಜಾಲತಾಣದಲ್ಲಿ ಪಡೆಯಬಹುದು